ಭಾರತದ ಭೂಪ್ರದೇಶದೊಳಗೆ ಯಾರೊಬ್ಬರೂ ಪ್ರವೇಶಿಸಿಲ್ಲ ನಮ್ನ ಶಿಬಿರಗಳನ್ನೂ ಅತಿಕ್ರಮಿಸಿಕೊಂಡಿಲ್ಲ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಭಾರತದ ಭೂಪ್ರದೇಶದೊಳಗೆ ಯಾರೊಬ್ಬರು ಪ್ರವೇಶ ಮಾಡಿಲ್ಲ ಅಥವಾ ನಮ್ಮ ಶಿಬಿರಗಳನ್ನು ಅತ್ತಿಕಮಿಸಿಕೊಂಡಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಭಾರತ ಜೀನಾ ಗಡಿ ಪ್ರದೇಶಗಳಲ್ಲಿ ಉದ್ದವಿಸಿರುವ ಸಂಘರ್ಷದ ಕುರಿತು ಚರ್ಚಿಸಲು ನಿನ್ನೆ ಸಂಜೆ ಕರೆದಿದ್ದ ಸರ್ವಪಕ್ಷಗಳ ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಈ ವಿಷಯ ತಿಳಿಸಿ ಲಡಾಕ್ನಲ್ಲಿ ನಮ್ಮ ಸೈನಿಕರು ದೇಶದ ರಕ್ಷಣೆಗಾಗಿ ವೀರ ಮರಣವನ್ನಪ್ಪಿದ್ದಾರೆ

ದೇಶದ ಸುರಕ್ಷತೆಗಾಗಿ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ನಮ್ಮ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ನಮ್ಮ ಸೇನಾ ಪಡೆಗಳು ಗಡಿಗಳನ್ನು ರಕ್ಷಿಸಲು ಪೂರ್ಣ ಸಾಮರ್ಥ್ಯ ಹೊಂದಿದ್ದು ಇಡೀ ದೇಶ ಅವರ ಹಾಗೂ ಕುಟುಂಬದವರ ಬೆಂಬಲಕ್ಕಿದೆ ಎಂಬ ಭರವಸೆಯನ್ನು ಯೋಧರಿಗೆ ನಾನು ನೀಡುತ್ತೇನೆ ಎಂದು ಪ್ರಧಾನಮಂತ್ರಿ ಹೇಳಿದರು ರಾಜತಾಂತ್ರಿಕ ಮಾತುಕತೆ ಮೂಲಕ ತನ್ನ ನಿಲುವನ್ನು ಭಾರತ ಈಗಾಗಲೇ ಚ್ಯೆನಾಗೆ ಸ್ಪಷ್ಟವಾಗಿ ರವಾನಿಸಿದೆ ಲಡಾಖ್ನ ಎಲ್ಎಸಿಯಲ್ಲಿ ಚೈನಾ ನಡೆಸಿದ ಕೃತ್ತದ ಬಗ್ಗೆ ಇಡೀ ಭಾರತ ಆಕ್ರೋಶಗೊಂಡಿದೆ ಎಂದು ಪೇಳಿರುವ ಪ್ರಧಾನಮಂತ್ರಿ ದೇಶ ರಕ್ಷಣೆಗೆ ಏನು ಬೇಕೋ ಭಾರತೀಯ ಪಡೆಗಳು ಮಾಡುತ್ತಿವೆ ಭಾರತವೂ ಶಾಂತಿ ಸ್ನೇಪ ಬಯಸುತ್ತದೆ ಆದರೆ ಅದಕ್ಕೆ ಅದರ ಸಾರ್ವಭೌಮತೆ ಪರಮೋಚ್ವವಾದದ್ದು ಎಂದು ನುಡಿದಿದ್ದಾರೆ ಹೊಸದಾಗಿ ನಿರ್ಮಿಸಿದ ಮೂಲಸೌಕರ್ಯ ಅದರಲ್ಲೂ ವಿಶೇಷವಾಗಿ ಎಲ್ಎಸಿ ಬಳಿಯ ಮೂಲಸೌಕರ್ಯದಿಂದಾಗಿ ನಮ್ಮ ಕಾವಾಲು ಸಾಮರ್ಥ್ಯ ವೃದ್ಧಿಯಾಗಿದೆ ಗಡಿಯಲ್ಲಿ ಹೆಚ್ಚು ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ನಿರಂತರವಾಗಿ ಕಾವಾಲು ಕಾಯಲಾಗುತ್ತಿದೆ ಎಂದು ಪೇಳಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ ಪಾಗೂ ರಾಷ್ಟದ ಜನತೆಯ ಕಲ್ಕಾಣಕ್ಕಾಗಿ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಸಭೆಯಲ್ಲಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹುತಾತ್ಮ ಯೋದರ ಬಲಿದಾನವನ್ನು ಭಾರತ ದೇಶ ಎಂದಿಗೂ ಮರೆಯುವುದಿಲ್ಲ ರಾಷ್ಟ ರಕ್ಷಣೆಯಲ್ಲಿ ತಮ್ಮ ಪೂಣವನ್ನೇ ಮುಡಿಪಾಗಿಟ್ಟ ತಮ್ಮ ಸೈನಿಕರ ಶೌರ್ಯ ಸಾಪಸ ಸದಾ ಸ್ಮರಿಸುವಂತದ್ದು ಎಂದು ಹೇಳಿದರು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಗಡಿ ನಿರ್ವಪಣೆ ಕುರಿತ ಭಾರತ ಮತ್ತು ಚೈನಾ ನಡುವಿನ ಒಪ್ಪಂದಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಲಡಾಖ್ನಲ್ಲಿ ಚೈನಾ ವಿರುದ್ಧ ಭಾರತದ ಯೋಧರು ತೋರಿದ ಧೈರ್ಯ ಸಾಪಸವನ್ನು ಕೊಂಡಾಡಿದರು ಇಂತಪ ಸಂದಿಗ್ಧ ಪರಿಶ್ಥಿತಿಯಲ್ಲಿ ಪ್ರಧಾನಮಂತ್ರಿ ಅವರ ನಾಯಕತ್ವದಲ್ಲಿ ನಂಬಿಕೆ ವ್ವಕ್ತಪಡಿಸಿದ ಈ ನಾಯಕರು ಸರ್ಕಾರದೊಂದಿಗೆ ಒಗ್ಗೂಡಿ ನಿಲ್ಲುವ ಕಟಿಬದ್ಧತೆಯನ್ನು ತೋರಿದರು ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಹಾರಾಷ್ಟ ಮುಖ್ಯಮಂತ್ರಿ ಉದ್ದವ್ ಶಾಕ್ರೆ ಓರಿಯ ನಾಯಕ ಶರದ್ ಪವಾರ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಆರು ರಾಜ್ಯಗಳಲ್ಲಿ ಮಪತ್ವಾಕಾಂಕ್ಷಿ ಗರೀಬ್ ಕಲ್ಕಾಣ ಉದ್ಯೋಗ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೊ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ

ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಉಪ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಈ ಸಂದರ್ಭದಲ್ಲಿ ಉಪಸ್ವಿತರಿರುತ್ತಾರೆ ಕೊರೋನಾ ಸಂಕಷ್ಟದಿಂದ ಪಳ್ಳಿಗಳಿಗೆ ವಾಪಸ್ಸಾಗಿರುವ ವಲಸೆ ಕಾರ್ಮಿಕರು ಮತ್ತು ಗ್ರಾಮೀಣ ನಾಗರಿಕರಿಗೆ ಜೀವನೋಪಾಯ ಅವಕಾಶಗಳನ್ನು ಒದಗಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದ್ದು ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೃಪತ್ ಸಂಬ್ಕೆಯಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಲಿವೆ

ಕರ್ನಾಟಕದಲ್ಲಿ ಕೊರೋನಾ ವೈರಸ್ ಪರಡುವಿಕೆ ತಡೆಗೆ ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶ್ಲಾಘಿಸಿದೆ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಕರ್ನಾಟಕ ಅತ್ಯುತ್ತಮ ಕ್ರಮಗಳನ್ನು ತೆಗೆದುಕೊಂಡಿದ್ದು

ಕರ್ನಾಟಕದಲ್ಲಿ ಕೋವಿಡ್ನ ಪಾಸಿಟಿವ್ ಪ್ರಕರಣಗಳ ಸಂಪರ್ಕಕ್ಕೆ ಬಂದವರನ್ನು ಸಮಗ್ರವಾಗಿ ಪತ್ತೆ ಪಚ್ಚಲು ಮನೆಗಳ ಸಮೀಕ್ಷೆ ದೂರವಾಣಿ ಆಧಾರಿತ ಸೇವೆ ಸೇರಿದಂತೆ ಮುಂತಾದ ಪರಿಣಾಮಕಾರಿ ತ್ರಮಗಳನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಈ ಒನ್ನೆಲೆಯಲ್ಲಿ ಈ ಕ್ರಮಗಳನ್ನು ಇತರ ರಾಜ್ಯಗಳೂ ಸಹ ಅನುಸರಿಸಬಹುದೆಂದು ಕೇಂದ್ರ ಆರೋಗ್ಯ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೇಂದ್ರದ ಶ್ಲಾಘನೆ ಸಂತೋಷದ ಸಂಗತಿಯಾಗಿದ್ದು ಸೋಂಕು ಪರಡುವಿಕೆ ತಡೆಯುವಲ್ಲಿ ಶ್ರಮಿಸುತ್ತಿರುವ ಎಲ್ಲರಿಗೂ ಈ ಯಶಸ್ಸು ಸೇರಬೇಕು ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಪಂತ ಪಂತವಾಗಿ ಲಾಕ್ಡೌನ್ ತೆರವಾಗುತ್ತಿರುವ ಈ ಸಂದರ್ಭದಲ್ಲಿ ಇನ್ನು ಹೆಚ್ಚು ಎಚ್ವರಿಕೆಯಿಂದ ನಿಯಮಗಳನ್ನು ಕಟ್ಟನಿಟ್ಲಾಗಿ ಪಾಲಿಸುವ ಮೂಲಕ ಸೋಂಕು ಮತ್ತಷ್ಟು ಪರಡುವುದನ್ನು ತಡೆಗಟ್ಟಲು ಕ್ಕೆಜೊಡಿಸಬೇಕೆಂದು ಜನತೆಯಲ್ಲಿ ಮನವಿ ಮಾಡುತ್ತೇನೆ ಎಂದು ಅವರು ಹೇಳಿದ್ದಾರೆ

ಜನರು ವ್ಯಕ್ತಿಗತ ಅಂತರ ಸೇರಿದಂತೆ ನಿಯಮಗಳನ್ನು ಪಾಲಿಸಿ ತಮ್ಮ ಕುಟುಂಬದ ಸದಸ್ಕರೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಈ ಬಾರಿ ಯೋಗದಿನವನ್ನು ಕೊರೊನಾ ಸಂಕಷ್ಟದ ಸಮಯದಲ್ಲಿ ಆಚರಿಸಲಾಗುತ್ತಿದೆ ಸಾಮಾನ್ಯವಾಗಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯೊಂದಿಗೆ ಸಾಮೂಹಿಕವಾಗಿ ಆಚರಿಸಲಾಗುತ್ತಿದ್ದ ಯೋಗದಿನವನ್ನು ಈ ಬಾರಿ ಮನೆಯೊಳಗೆ ಆಚರಿಸುವ ಪರಿಸ್ಟಿತಿ ಬಂದಿದೆ ಎಂದು ವಿಡಿಯೋ ಸಂದೇಶದಲ್ಲಿ ಪ್ರಧಾನಮಂತ್ರಿ ತಿಳಿಸಿದ್ದಾರೆ ಮನೆಯಲ್ಲಿ ಯೋಗ ಕುಟುಂಬದೊಂದಿಗೆ ಯೋಗ ಎಂಬುದು ಈ ಬಾರಿಯ ಅಂತಾರಾಷ್ಷೀಯ ಯೋಗ ದಿನದ ಘೋಷವಾಕ್ಲವಾಗಿದೆ ಎಂದು ಅವರು ಹೇಳಿದ್ದಾರೆ

ಸೋಂಕಿನ ಸವಾಲನ್ನು ಎದುರಿಸಲು ಯೋಗಾಭ್ಯಾಸ ಸಹಕಾರಿ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯೋಗಾಭ್ಯಾಸದಿಂದ ಜನರಿಗೆ ರೋಗನಿರೋಧಕ ಶಕ್ತಿಯ ಪರಿಚಯವಾಗಲಿದೆ ಸದೃಢ ಮನಸ್ಸು ಪಾಗೂ ಆರೋಗ್ಯಕರ ದೇಪ ಹೊಂದಲು ಯೋಗ ಸಹಕಾರಿ ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಆರೋಗ್ಯ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ಸಿಗಲಿದ್ದು ಈ ನಿಟ್ಟನಲ್ಲಿ ಯೋಗಕ್ಕೆ ಮತ್ತಷ್ಟು ಪ್ರಾಮುಖ್ಯ ದೊರೆಯಲಿದೆ ಎಂದಿರುವ ಅವರು ಕಳೆದ ಕೆಲವು ವರ್ಷಗಳಿಂದ ಯುವ ಜನತೆಯಲ್ಲಿ ಯೋಗ ಕುರಿತು ಆಸಕ್ತಿ ಹೆಚ್ಚುತ್ತಿರುವ ಬಗ್ಗೆ ಪ್ರಧಾನಮಂತ್ರಿ ಸಂತಸ ವ್ಯಕ್ತಪಡಿಸಿದ್ದಾರೆ